ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕೆರೆಗಳಿಗೆ ಕೆ ಆರ್ ಪುರಂ ಎಸ್

ಪಿ ಯಿಂದ ನೀರು ತುಂಬಿಸುವ ಏತ ನೀರಾವರಿ ಯೋಜನೆ ಸೇರಿದಂತೆ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ಹೊಸಕೋಟೆಯಲ್ಲಿ ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಯೋಜನೆಗಳ ಕಾಮಗಾರಿ ಕಾರ್ಯ ಆರಂಭಿಸಲಾಗಿದೆ ಹೊಸಕೋಟೆ ನಗರಕ್ಕೆ ಕಾವೇರಿ ಕುಡಿಯುವ ನೀರು ಸೇರಿದಂತೆ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಅನುಮೋದನೆ ನೀಡಲಾಗುವುದು

ಸಣ್ಣ ನೀರಾವರಿ ಪಾಗೂ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆ

ಮಾಧುಸ್ವಾಮಿ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾವಿರಾರು ಅಡಿಗಳಷ್ಟು ಅಂತರಜಲ ಕಡಿಮೆಯಾಗಿದೆ ಕೆರೆಗಳ ನೀರನ್ನು ಬಳಸದೇ ಅಂತರಜಲ ಮಟ್ಟ ಹೆಚ್ಚಿಸುವ ನಿಟ್ಟನಲ್ಲಿ ಹೆಚ್ ಎನ್ ವ್ಲಾಲಿ ಹಾಗೂ ಕೆ ಸಿ ವ್ಲಾಲಿ ಯೋಜನೆಯಿಂದ ಈ ಭಾಗದ ಜನರಿಗೆ ನೀರು ಒದಗಿಸಲಾಗುವುದು ಎಂದರು

ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆಯಿಂದ ತತ್ತರಿಸಿರುವ ಸಂತ್ರಸ್ತರಿಗೆ ಪರಿಹಾರ ಕಲ್ಪಿಸುವ ನಿಟ್ಟನಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ದೃಢ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ವಸತಿ ಸಚಿವ ಎ ಸೋಮಣ್ಣ ಹೇಳದ್ದಾರೆ

ಇದೇ ಸಂದರ್ಭದಲ್ಲಿ ಅವರು ಬೆಳಗಾವಿ ನಗರದ ಕೆಎಚ್ಬಿ ಹಾಗೂ ಇತರ ಪ್ರದೇಶಗಳಿಗೆ ಭೇ ಟಿ ನೀಡಿ ವಸತಿ ಸಮಸ್ಯೆ ಹಾಗೂ ವಸತಿ ಯೋಜನೆಗಳ ಜಾರಿ ಕುರಿತು ಪರಿತೀಲನೆ ನಡೆಸಿದರು ಬಳಿಕ ಸಂತ್ರಸ್ತರಿಗೆ ಮನೆ ಕಟ್ಟುವ ಆದೇಶ ಪತ್ರಗಳನ್ನು ವಿತರಿಸಿದರು ಸಚಿವ ಸೋಮಣ್ಣ ಚಿಕೋಡಿ ತಾಲೂಕಿನ ಮಾಂಜರಿ ಅಂಕಲಿ ಕಾಗವಾಡ ತಾಲೂಕಿನ ಜುಗೂಳ ಶಿರಗುಪ್ಪಿ ಮೊದಲಾದ ಪ್ರವಾಹಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ತಿತಿ ಪರಿಶೀಲಿಸಿದರು

ಎಸ್ ಯಡಿಯೂರಪ್ಪ ಅವರ ಧ್ವನಿ ಎನ್ನಲಾದ ಹೊಸ ಧ್ವನಿ ಸುರುಳಿಯನ್ನು ಪರಿತೀಲಿಸಬೇಕೆಂದು ರಾಜ್ಯ ಕಾಂಗ್ರೆಸ್ ನಾಯಕರು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ ನ್ನಾಯಮೂರ್ತಿ ಎನ್

ರಮಣ ನೇತೃತ್ವದ ನ್ನಾಯಪೀಠ ಈ ಬಗ್ಗೆ ನಾಳೆ ಮುಖ್ಯನ್ನಾಯಮೂರ್ತಿ ರಂಜನ್ ಗೋಗೊಯ್ ಅವರೊಂದಿಗೆ ಚರ್ಚಿಸಿ ನ್ಯಾಯಪೀಠ ರಚನೆಗೆ ಮನವಿ ಮಾಡುವುದಾಗಿ ತಿಳಿಸಿತು

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಸಭೆಯಲ್ಲಿ ನಡೆದ ಚರ್ಚೆ ಬೆರೆಯದೇ ಆಗಿದ್ದು ತಮ್ಮ ಹೇಳಕೆಗಳನ್ನು ತಿರುಚಿ ಕಾಂಗ್ರೆಸ್ ಗೊಂದಲ ಸೃಷ್ಷಿಸುತ್ತಿದೆ ಎಂದು ತಿಳಿಸಿದರು

ಎಸ್ ಯಡಿಯೂರಪ್ಪ ದ್ವಿಮುಖ ನೀತಿ ಅನುಸರಿಸುತ್ತಿರುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ವಕ್ತಾರ ವಿಧಾನ ಪರಿಷತ್ ಸದಸ್ಯ ಉಗ್ರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಅಪರೇ ಪನ್ ಕಮಲ ನಡೆಸಿರುವ ಕುರಿತು ಯಡಿಯೂರಪ್ಪ ತಮ್ಮ ಪಕ್ಷದ ಸಭೆಯಲ್ಲಿ ಒಪ್ಪಿಕೊಂಡಿದ್ದಾರೆ ಅನರ್ಹ ಶಾಸಕರನ್ನು ರಕ್ಷಣೆ ಮಾಡಬೇಕೆಂದು ಹೇಳಕೆ ನೀಡಿರುವುದು ಆಡಿಯೋದಿಂದ ತಿಳಿದು ಬಂದಿದೆ ಈ ಹಿನ್ನಲೆಯಲ್ಲಿ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದು ಸೂಕ್ತ ಎಂದು ಉಗ್ರಪ್ಪ ಹೇಳಿದರು

ಜಾರಿ ನಿರ್ದೇಶಾನಾಲಯದ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತ ತಾಯಿ ಗೌರಮ್ನ ಹಾಗೂ ಪತ್ನಿ ಉಷಾ ಅವರಿಗೆ ಸಮನ್ ನೀಡಿದ್ದರು

ಪಕ್ಷಿಮ ವಾಯುವ್ನಕ್ಷೆ ನಿಧಾನವಾಗಿ ಸಾಗಲಿದೆ